ದ್ವಥ ಬಲಿಷ್ತ ಹಾಗೂ ಹೆಚ್ಚು ನಿರ್ಣಾಯಕ ಹೆಜ್ನೆ ಇಡಬೇಕಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ದೇಶಭಕ್ತಿ ತ್ಯಾಗ ಮತ್ತು ದೃಢನಿಷ್ಠೆಯನ್ನು ಯುವಪೀಳಿಗೆ ಅರ್ಥಮಾಡಿಕೊಳ್ಳಬೇಕು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಉತ್ತರಪ್ರದೇಶದ ಗೋರಖ್ಪುರದಲ್ಲಿಂದು ಆಯ್ದ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಮೊದಲ ಕಂತಿನ ಹಣ ನೇರ ವರ್ಗಾವಣೆ ಮಾಡುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ

ಜಾರ್ಖಂಡ್ನ ಗುಮ್ಹಾ ಜಿಲ್ಲೆಯಲ್ಲಿ ನಿಷೇಧಿತ ಪೀಪಲ್ಪ್ ಲಿಬರೇಶನ್ ಫ್ರಂಟ್ ಆಫ್ ಹಿ ಇಂಡಿಯಾದ ಮೂವರು ಉಗ್ರರ ಹತ್ಯೆ

ಇತ್ತೀಚೆಗೆ ನಡೆದ ಪುಲ್ಲಾಮಾ ಉಗ್ರರ ದಾಳಿಯಲ್ಲಿ ಸ್ವೆನಿಕರ ಹುತಾತ್ಮತೆಯು ಭಯೋತ್ಸಾದನೆಯ ಮೂಲವನ್ನು ನಿರ್ಮೂಲನೆಗೊಳಿಸಲು ದೇಶವನ್ನು ನಿರಂತರ ಪ್ರೇರೇಪಿಸಿದೆ ಮತ್ತು ಇದು ಜನರು ದೃಢವಾದ ಹೆಜ್ಜೆ ಇಡಲು ಹುರಿದುಂಬಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಜಾತಿವಾದ ಕೋಮುವಾದ ಪ್ರಾದೇಶಿಕವಾದ ಮತ್ತು ಇತರೆ ಎಲ್ಲಾ ಬೇಧ ಭಾವಗಳನ್ನು ಮರೆತು ಭಯೋತ್ವಾದನೆಯ ವಿರುದ್ದದ ಸವಾಲನ್ನು ನಾವೆಲ್ಲ ಒಟ್ಪಾಗಿ ಎದುರಿಸಬೇಕು ಭಯೋತ್ಸಾದನೆ ವಿರುದ್ದದ ನಮ್ಮ ಕ್ರಮಗಳು ಅಚಲ ಬಲಿಷ್ಣ ಹಾಗೂ ಹೆಚ್ಚು ನಿರ್ಣಾಯಕವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ದೇಶದ ಜನರ ರಕ್ಷಣೆಗಾಗಿ ನಮ್ಮ ಕೆಚ್ಚೆದೆಯ ಸೈನಿಕರು ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ್ದಾರೆ

ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲು ನಮ್ಮ ಸ್ವೆನಿಕರು ಅದ್ಬುತ ಸಾಮರ್ಥ್ಯ ತೋರಿದ್ದಾರೆ ಭಯೋತ್ವಾದಕರಿಗೆ ಅವರ ಭಾಷೆಯಲ್ಲೇ ತಿರುಗೇಟು ನೀಡಿದ್ದಾರೆ ಎಂದು ಸೈನಿಕರ ಕಾರ್ಯವನ್ನು ಪ್ರಶಂಸಿಸಿದರು ಪುಲ್ವಾಮಾ ದಾಳಿ ಮತ್ತು ಸೈನಿಕರು ಹುತಾತ್ಮರಾಗಿರುವುದಕ್ಕೆ ದೇಶದ ಜನರು ತೀವ್ರ ಆಕ್ರೋಶ ಹಾಗೂ ಕೋಪಗೊಂಡಿದ್ದಾರೆ ನಮ್ಮ ಸೈನಿಕರು ಭಯೋತ್ವಾದಕರ ಧೈರ್ಯವನ್ನು ಮತ್ತು ಆಶ್ರಯತಾಣವನ್ನು ಅಳಿಸಿ ಹಾಕಲಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳಿದರು ಹುತಾತ್ಮ ಯೋಧರ ಕುಟುಂಬದ ಸದಸ್ಯರನ್ನು ಹಾಗೂ ತಮ್ಮ ಮಗನನ್ನು ಕಳೆದು ಕೊಂಡಿದ್ದರೂ ಎರಡನೇ ಮಗನನ್ನು ಸೈನ್ಯಕ್ಕೆ ಸೇರಿಸುತ್ತೇನೆ ಎಂದು ಹೇಳಿದ ಕುಟುಂಬವನ್ನು ಪ್ರಧಾನಮಂತ್ರಿ ಅವರು ಶ್ವಾಘಿಸಿದರು ಈ ಕುಟುಂಬಗಳು ಪ್ರದರ್ಶಿಸಿದ ಧ್ವೆರ್ಯ ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಹಾಗೂ ದೇಶಭಕ್ತಿ ತ್ಯಾಗ ಮತ್ತು ಪರಿಶ್ರಮದ ಸದ್ದುಣಗಳನ್ನು ತಿಳಿದುಕೊಳ್ಳಲು ದೇಶದ ಯುವಜನತೆ ಮುಂದಾಗಬೇಕು ಎಂದು ಪ್ರಧಾನಮಂತ್ರಿ ಹೇಳಿದರು ನಾಳಿ ಲೋಕಾರ್ಪಣೆಗೊಳ್ಳಲಿರುವ ರಾಷ್ಟೀಯ ಯುದ್ದ ಸ್ಮಾರಕವನ್ನು ಕುರಿತು ಮಾತನಾಡಿದ ಪ್ರಧಾನಮಂತ್ರಿ ದೇಶದ ಸಶಸ್ತ್ರ ಪಡೆಗಳು ದೇಶಕ್ಕಾಗಿ ನೀಡಿದ ತ್ಯಾಗಕ್ಕೆ ದೇಶ ತನ್ನ ಋಣ ತೀರಿಸಲು ಇದೊಂದು ಸಣ್ಣ ಪ್ರಯತ್ನವಾಗಿದೆ ಎಂದರು ಸ್ಮಾರಕಕ್ಕೆ ಭೇಟಿ ನೀಡುವ ದೇಶವಾಸಿಗಳಿಗೆ ಇದು ತೀರ್ಥ ಕ್ಷೇತ್ರಕ್ಕೆ ಹೋಗುವಷ್ಷೇ ಪ್ರಮುಖವಾಗುತ್ತದೆ ದೇಶದ ಜನರಿಗೆ ಹುತಾತ್ಮೆ ಯೋಧರ ತ್ಯಾಗದ ಬಗ್ಗೆ ಮಾಹಿತಿ ಪಡೆಯಲು ತಮ್ಮ ಕೃತಜ್ಞತೆ ಸಲ್ಲಿಸಲು ಹಾಗೂ ಈ ಬಗ್ಗೆ ಸಂಶೋಧನೆ ನಡೆಸಲು ಅನುಕೂಲವಾಗಲಿದೆ

ಮಾಜಿ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ಕೊಡುಗೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಕರಿಸಿದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಕಷ್ನದಲ್ಲಿದ್ದಾಗ ಮೊರಾರ್ಜಿ ಅವರು ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರು ಅವರು ಪ್ರಜಾಪ್ರಭುತ್ನದ ರಕ್ಷಣೆಗಾಗಿ ತುರ್ತು ಪರಿಸ್ಡಿತಿಯ ವಿರುದ್ದದ ಚಳುವಳಿಗೆ ಧುಮುಕ್ಕಿದ್ದರು ಎಂದು ತಿಳಿಸಿದರು ಪದ್ಮ ಪ್ರಶಸ್ತಿ ಪುರಸ್ಕ್ವತರ ಸಾಧನೆಯನ್ನು ವಿವರಿಸಿದ ಪ್ರಧಾನಮಂತ್ರಿ ನಿಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡಿದ ಸಾಧಕರನ್ನು ದೇಶ ಸ್ಮರಿಸುತ್ತದೆ ಎಂದರು

ಇದರಿಂದ ಬಡವರ ಜೀವನದಲ್ಲಿ ಮಹತ್ಯಪೂರ್ಣ ಬದಲಾವಣೆಯಾಗಿದೆ ಎಂದರು

ಮನ್ ಕಿ ಬಾತ್ ಕಾರ್ಯಕ್ರಮ ತಮಗೆ ಅದ್ದುತ ಹಾಗೂ ಉತ್ಸ ಷ್ವ ಅನುಭವ ನೀಡಿದೆ ಎಂದು ಹೇಳಿದರು ಮುಂದಿನ ಎರಡು ತಿಂಗಳಲ್ಲಿ ದೇಶ ಚುನಾವಣೆಯಲ್ಲಿ ನಿರತವಾಗಲಿದೆ ಮತ್ತು ಆರೋಗ್ಯವಂತ ಪ್ರಜಾಪ್ರಭುತ್ಸ ಪರಂಪರೆಗೆ ಗೌರವ ನೀಡಬೇಕಾಗಿದೆ ಎಂದ ಅವರು ಮೇ ಕೊನೆಯ ವಾರದಲ್ಲಿ ಮುಂದಿನ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ಮುಂದಿನ ಲೋಕಸಭಾ ಚುನಾವಣೆಯ ಬಳಿಕ ಜನರ ಆಶೀರ್ವಾದದ ಬಲದಿಂದ ಮತ್ತೊಮ್ಮೆ ಮನದ ಮಾತು ಕಾರ್ಯಕ್ರಮದ ಸರಣಿ ಆರಂಭಿಸುವ ವಿಶ್ವಾಸವನ್ನು ಪ್ರಧಾನಮಂತ್ರಿ ವ್ಯಕ್ತಪದಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉತ್ತರ ಪ್ರದೇಶದ ಗೋರಖ್ ಪುರ್ನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಗೆ ಚಾಲೆನ ನೀಡಿದರು

ಇದಲ್ಲದೆ ಪ್ರಧಾನಿ ಅವರು ಯೋಜನೆಯಡಿ ರೈತರಿಗೆ ಪ್ರಮಾಣ ಪತ್ರಗಳನ್ನು ಸಹ ವಿತರಿಸಿದರು

ಈ ಯೋಜನೆಯಡಿ ಎರಡು ಹೆಕ್ವೇರ್ಗಳವರೆಗೆ ಜಂಟಿ ಭೂಮಿ ಹೊಂದಿದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಗಳಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಪ್ರಧಾನಮಂತ್ರಿ ಅವರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ದಿ ಯೋಜನೆಗಳಿಗೂ ಚಾಲನೆ ನೀಡಿದರು ನಮ್ಮ ಹೋರಾಟ ಭಯೋತ್ಸಾದನೆ ವಿರುದ್ದವೇ ಹೊರತು ಕಾಶ್ಮೀರಿಗಳ ವಿರುದ್ದ ಅಲ್ತ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಷ್ವಪಡಿಸಿದ್ದಾರೆ

ರಾಜಸ್ತಾನದ ಟೊಂಕ್ನಲ್ಲಿ ನಿನ್ನೆ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಾಶ್ಮೀರಿಗಳಿಗೆ ದೇಶದ ಜನರು ಬೆಂಬಲ ನೀಡಬೇಕು ಎಂದರು ಪ್ರತಿಯೊಬ್ಬ ಕಾಶ್ಮೀರಿಯ ಸುರಕ್ಷತೆ ದೇಶದ ಪ್ರತಿ ನಾಗರಿಕನ ಜವಾಬ್ದಾರಿಯಾಗಿದೆ ಭಯೋತ್ಸಾದನೆಯ ವಿರುದ್ದ ಇಡೀ ಜಗತ್ತೆ ಏಕಾಭಿಪ್ರಾಯ ಹೊಂದಿದೆ ಭಯೋತ್ಪಾದನೆ ಹಿಂದಿರುವವರನ್ನು ಶಿಕ್ಷಿಸಲು ಭಾರತ ಮುಂದಡಿ ಇಡುತ್ತಿದೆ ಪುಲ್ಲಾಮ ದಾಳಿಯ ಬಳಿಕ ದೇಶ ಸುಮ್ಮನೆ ಕುಳಿತಿಲ್ಲ ಭಯೋತ್ಸಾದನೆಯನ್ನು ಹೇಗೆ ನಿರ್ಮೂಲನೆ ಮಾಡಬೇಕು ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಕುಂಭ್ ನಗರದಲ್ಲಿ ಏರ್ಪಡಿಸಿರುವ ಕಾರ್ಯಕ್ರಮದಲ್ಲಿ ಕುಂಭ ಪವಿತ್ರ ಕ್ಷೇತ್ರದ ಸ್ವಚ್ಲತೆಗೆ ಶ್ರಮಿಸಿದ ಕಾರ್ಮಿಕರು ಮತ್ತು ಸ್ವಯಂ ಸೇವಕರನ್ನು ಗೌರವಿಸಲಿದ್ದಾರೆ ಪ್ರಧಾನಮಂತ್ರಿಯವರು ಗಂಗಾ ಯಮುನಾ ಮತ್ತು ಸರಸ್ನತಿ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರಸ್ತಾನ ಕೈಗೊಳ್ಳಲಿದ್ದಾರೆ ಕುಂಭ ಪವಿತ್ರ ಕ್ಷೇತ್ರದ ಸ್ವಚ್ಗತೆಗೆ ಶ್ರಮಿಸಿದ ಕಾರ್ಮಿಕರನ್ನು ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ಸಚಿವಾಲಯ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಿರುವ ಸ್ನಚ್ಚ ಕುಂಭ್ ಸ್ವಚ್ಛ ಆಭಾರ್ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುತ್ತದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಉತ್ತರಪ್ರದೇಶಕ್ಕೆ ರಾಷ್ಟ್ವಪತಿ ರಾಮನಾಥ್ ಕೋವಿಂದ್ ಅವರ ಎರಡು ದಿನಗಳ ಭೇಟಿ ಇಂದಿನಿಂದ ಆರಂಭಗೊಂಡಿದೆ

ಕಾನ್ಸುರದಲ್ಲಿರುವ ಡಿ ಎ ವಿ ಕಾಲೇಜಿನ ದಶಮಾನೋತ್ಪವ ಕಾರ್ಯಕ್ರಮವನ್ನು ರಾಷ್ಟ ಪತಿಯವರು ನಾಳಿ ಉದ್ಪಾಟಿಸಲಿದ್ದಾರೆ ಅಲ್ಲದೆ ಕಾನ್ವುರದಲ್ಲೇ ಏರ್ಪಡಿಸಿರುವ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಮಾವೇಶ ಮತ್ತು ಬಿ

ಎಸ್ ಡಿ ಅಂತರ ಕಾಲೇಜು ಹಾಗೂ ಶಿಕ್ಷಾ ನಿಕೇತನದ ವಾರ್ಷಿಕೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ

ಹೆಚ್ಚುವರಿ ವೈದ್ಯಕೀಯ ತಂಡಗಳನ್ನು ನಿಯೋಜಿಸಲಾಗಿದೆ ರಾಜ್ಯ ಅಬಕಾರಿ ಸಚಿವ ಪರಿಮಳ್ ಶುಕ್ಲಾಬೈದ್ಯ ಅವರು ಎರಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಸ್ತಿತಿ ಅವಲೋಕಿಸಿದ್ದಾರೆ ಜಾರ್ಖಂಡ್ನ ಗುಮ್ತಾ ಜಿಲ್ಲೆಯಲ್ಲಿಂದು ನಡೆದ ಗುಂಡಿನ ಚಕಮಕಿಯಲ್ಲಿ ನಿಷೇಧಿತ ಪೀಪಲ್ಲ್ ಲಿಬರೇಷನ್ ಫ್ರೆಂಟ್ ಆಫ್ ಇಂಡಿಯಾದ ಮೂವರು ಉಗ್ರರು ಹತರಾಗಿದ್ದಾರೆ ಸಿಆರ್ಪಿಎನ ಕೋಬ್ರಾ ಪಡೆ ಹಾಗೂ ಗುಮ್ಲಾ ಜಿಲ್ಲಾ ಪೊಲೀಸ್ ಪಡೆ ಇಂದು ಕಾಮ್ದಾರ ಎಂಬಲ್ಲಿ ಉಗ್ರರನ್ನು ಹತ್ಯೆ ಮಾಡಿದೆ ಶಸ್ತಾಸ್ತ್ರ ಮತ್ತು ಸ್ವೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಎಂ ಎಲ್ ಮೀನಾ ತಿಳಿಸಿದ್ದಾರೆ

ಇತ್ತೀಚೆವೆ ನಡೆದ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಭಾರತ ಐತಿಹಾಸಿಕ ಟೆಸ್ಟ್ ಮತ್ತು ಏಕದಿನ ಸರಣಿಯನ್ನು ಈಗಾಗಲೇ ಜಯಿಸಿ ದಾಖಲೆ ನಿರ್ಮಿಸಿದೆ